ಕಾರ್ಯಕ್ರಮದಲ್ಲಿ ದೇಶದ ಪ್ರಮುಖ ಕ್ಲೆಗಾರಿಕೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದವು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರೈತರ ಜೀವನ ಮಟ್ಟ ಸುಧಾರಿಸಲು ಕ್ಲೆಗಾರಿಕೋದ್ಲಮಗಳು ಕೃಷಿ ವಲಯದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಬೇಕೆಂದು ಕರೆ ನೀಡಿದರು ಉಗ್ರಾಣ ಶೈತ್ಲಾಗಾರ ಪ್ಲಾಕೇಜಿಂಗ್ ವಲಯಗಳಲ್ಲಿ ಹೆಚ್ಚಿನ ಹೂಡಿಕೆ ಮಾಡುವ ಮೂಲಕ ಕೃಷಿ ಅಭಿವೃದ್ದಿಗೆ ಮುಂದಾಗಬೇಕು ಎಂದು ಕಾರ್ಪೋರೇಟ್ ವಲಯಕ್ಕೆ ಅವರು ಮನವಿ ಮಾಡಿದರು ಮುಂದಿನ ವರ್ಷದ ಮಾರ್ಚ್ ವೇಳೆಗೆ ಎಲ್ಲಾ ಕುಟುಂಬಗಳಿಗೂ ವಿದ್ಯುತ್ ಸಂಪರ್ಕ ದೊರೆಯಲಿದೆ ಇದು ಪೂರ್ಣಗೊಂಡರೆ ಕೃಷಿ ವಲಯ ಮತ್ತು ಗ್ರಾಮೀಣ ಜೀವನಮಟ್ಟ ಸುಧಾರಿಸಲಿದೆ ಎಂದು ಹೇಳಿದರು

ಈ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ ಉತ್ತರ ಪ್ರದೇಶ ಸರ್ಕಾರ ಲಕ್ನೋದಲ್ಲಿ ಹೂಡಿಕೆದಾರರ ಸಮಾವೇಶ ಏರ್ಪಡಿಸಿತ್ತು ದಾಖಲೆ ಪ್ರಮಾಣದ ಕೈಗಾರಿಕೆ ಹೂಡಿಕೆದಾರರು ಇದರಲ್ಲಿ ಪಾಲ್ಗೊಂಡಿದ್ದರು ಇದಕ್ಕೂ ಮೊದಲು ಇಷ್ಟು ದೊಡ್ಡ ಪ್ರಮಾಣದ ಹೂಡಿಕೆದಾರರು ಪಾಲ್ಗೊಂಡಿರಲಿಲ್ಲ ಎಂದು ಪ್ರಧಾನಮಂತ್ರಿ ಹೇಳಿದರು ಕ್ಲೆಗಾರಿಕೋದ್ಯಮಿಗಳನ್ನು ಕಳ್ಳರು ಎಂದು ಕರೆಯುತ್ತಿರುವ ವಿರೋಧ ಪಕ್ಷಗಳನ್ನು ಟೀಕಿಸಿದ ಅವರು ರೈತರು ಬ್ಲಾಂಕರ್ಗಳು ಸರ್ಕಾರಿ ನೌಕರರು ಕಾರ್ಮಿಕರು ಕ್ಲೆಗಾರಿಕೋದ್ದಮಿಗಳು ದೇಶದ ಅಭಿವ್ವದ್ದಿಗೆ ಕೊಡುಗೆ ನೀಡುತ್ತಿದ್ದಾರೆ ಉದ್ದಮಿಯ ಉದ್ದೇಶ ಸ್ಪಷ್ಟವಾಗಿದ್ದರೆ ಆತನ ಬೆಂಬಲಕ್ಕೆ ತಾವು ನಿಲ್ಲುವುದಾಗಿ ಪ್ರಧಾನಮಂತ್ರಿ ಸ್ಪಷ್ಟಪಡಿಸಿದರು

ರಾಜ್ಯಕ್ಷೆ ಭೇಟಿ ನೀಡುತ್ತಿರುವುದನ್ನು ಟೀಕಿಸಿರುವ ವಿರೋಧ ಪಕ್ಷಗಳ ನಡೆಗೆ ಅಸಮಾಧಾನ ವ್ನಕ್ತಪಡಿಸಿದ ಅವರು ತಾವು ಸಂಸದರಾಗಿದ್ಲು ಪಲವು ಬಾರಿ ನಾನು ರಾಜ್ಞಕ್ಕೆ ಭೇಟಿ ನೀಡುತ್ತೇನೆ ಎಂದು ತಿರುಗೇಟು ನೀಡಿದರು

ಉತ್ತಮ ಆಡಳಿತ ಮತ್ತು ಅಭಿವೃದ್ದಿಯ ಪ್ರಯೋಜನ ಪ್ರತಿಯೊಬ್ಬರಿಗೂ ತಲುಪಬೇಕು ಇದು ನವಭಾರತದ ಅಡಿಪಾಯವಾಗಲಿದೆ ಎಂದು ಅವರು ಹೇಳಿದ್ದಾರೆ

ವ್ಲೆನಿಧ್ಯತೆಯ ಭಾರತ ದೇಶದಲ್ಲಿ ಕೆಲವು ಕಡೆ ಇತ್ತೀಚೆಗೆ ಸುರಿದ ಮಳೆಯಿಂದ ಆತಂಕ ಉಂಟಾಗಿದ್ದರೆ ಇನ್ನೂ ಕೆಲವು ಕಡೆ ಮಳೆಯನ್ನು ನಿರೀಕ್ಷಿಸಲಾಗುತ್ತಿದೆ

ಇಡೀ ವಿಶ್ವ ಮಕ್ಕಳನ್ನು ರಕ್ಷಿಸಲು ಕೈಜೋಡಿಸಿ ಸುರಕ್ಷಿತ ವಾಪಸಾತಿಗೆ ಪ್ರಪಂಚದ ಎಲ್ಲರೂ ಪ್ರಾರ್ಥಿಸಿದ್ದರು ಎಂದು ಹೇಳಿದರು ಕಾಲೇಜಿಗೆ ಹೊಸದಾಗಿ ಸೇರುತ್ತಿರುವ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜೀವನವನ್ನು ಪ್ರೀತಿಸಿ ಶಾಂತ ಚಿತ್ತತೆಯನ್ನು ಹೊಂದುವಂತೆ ಕಿವಿ ಮಾತು ಹೇಳಿದ್ದಾರೆ ಪುಸ್ತಕಗಳ ಓದು ಮಾತ್ರವಲ್ಲದೇ ಕೌಶಲ್ಲ ಭಾಷೆಗಳು ಮತ್ತು ಸಂಸ್ಕೃತಿಯಲ್ಲಿ ಹೊಸ ವಿಷಯಗಳನ್ನು ಕಲಿಯುವತ್ತ ಗಮನ ಪರಿಸಬೇಕು ಅವಿರತ ಪ್ರಯತ್ನದಿಂದ ಎಂತಹುದೇ ಅಡ್ಡಿ ಆತಂಕ ಎದುರಾದರೂ ಯಶಸ್ಸು ಪಡೆಬಹುದಾಗಿದೆ ಎಂದು ಕಿವಿ ಮಾತು ಹೇಳಿದ ಪ್ರಧಾನಮಂತ್ರಿ ಅವರು ರಾಯ್ಬರೆಲಿಯ ಇಬ್ಬರು ಮಾಹಿತಿ ತಂತ್ರಜ್ಞಾನ ವೃತ್ತಿಪರರು ಹಳ್ಳಗಳನ್ನು ಇಡಿ ವಿಶ್ವದೊಂದಿಗೆ ಸಂಪರ್ಕಿಸುವ ಆ್ಯಪ್ ಅಭಿವೃದ್ವಿಪಡಿಸಿರುವುದನ್ನು ಪ್ರಸ್ತಾಪಿಸಿದರು ಮಹಾರಾಷ್ಷದ ಪಂಡರಾಪುರ ಯಾತ್ರೆಯ ಬಗ್ಗೆ ಮಾತನಾಡಿದ ನರೇಂದ್ರ ಮೋದಿ ಅವರು ಸಮಾಜಕ್ಕೆ ಜ್ವಾನೇಶ್ವರ ನಾಮದೇವ ಏಕನಾಥ್ ರಾಮದಾಸ್ ತುಕಾರಾಮ್ ಅವರಂತಹ ಸಂತರ ಬೋಧನೆಗಳು ಇಂದಿಗೂ ಪ್ರಸ್ತುತವಾಗಿವೆ ಮೌಢ್ಠ ತೊಲಗಿಸಲು ಸಮಾಜದಲ್ಲಿ ಭಾತೃತ್ವ ಪ್ರೀತಿ ತುಂಬುವ ಸಂತರ ಸಂದೇಶಗಳನ್ನು ಅನುಸರಿಸಬೇಕು ಬರಲಿರುವ ಗಣೇಶ ಉತ್ಸವವನ್ನು ಪರಿಸರ ಸ್ನೇಹಿಯಾಗಿ ಆಚರಿಸಬೇಕು ಎಂದು ಹೇಳಿದರು

ಬಾಲಾಗಂಗಾಧರ್ ತಿಲಕ್ ಮತ್ತು ಚಂದ್ರಶೇಖರ್ ಆಜಾದ್ ಅವರನ್ನು ಸ್ಪರಿಸಿ ಪ್ರಧಾನಮಂತ್ರಿ ಶ್ರದ್ಧಾಂಜಲಿ ಸಲ್ಲಿಸಿದರು ಇತ್ತೀಚೆಗೆ ನಿಧನರಾದ ಕವಿ ಗೋಪಾಲ್ದಾಸ್ ನೀರಜ್ ಅವರಿಗೆ ಶ್ರಧಾನಿ ಅವರು ಶ್ರದ್ವಾಂಜಲಿ ಸಲ್ಲಿಸಿದರು ಕವಿಯ ಪ್ರತಿಯೊಂದು ಪದವು ಭಾರತೀಯರಿಗೆ ಸ್ಫೂರ್ತಿ ಮತ್ತು ಶಕ್ತಿಯನ್ನು ಕೊಡುತ್ತದೆ ಎಂದು ಬಣ್ಣಿಸಿದರು ಹೆಡ್ ಬಿಹಾರದ ಮುಜಾಫರ್ ಜಿಲ್ಲೆಯ ಬಾಲಕಿಯರ ಆಶ್ರಯ ನಿಲಯದಲ್ಲಿ ಅಪ್ರಾಪ್ತ ವಯಸ್ಲಿನ ಬಾಲಕಿಯ ಮೇಲೆ ನಡೆದ ದೌರ್ಜನ್ಯ ಪ್ರಕರಣದ ತನಿಖೆಯನ್ನು ಸಿಬಿಐ ಕೈಗೆತ್ತಿಕೊಂಡಿದೆ ಮುಜಾಫರ್ಪುರ ಬಾಲಿಕಾ ಗೃಹದಲ್ಲಿ ನೆಲೆಸಿದ್ದ ಬಾಲಕಿಯರಿಗೆ ಮಾನಸಿಕ ದೈಹಿಕ ಮತ್ತು ಲೈಂಗಿಕ ಕಿರುಕುಳ ನೀಡಿರುವ ಪ್ರಕರಣ ಇದಾಗಿದೆ ಆಶ್ರಯ ನಿಲಯದ ಅಧಿಕಾರಿಗಳು ಮತ್ತು ನೌಕರರ ವಿರುದ್ದ ಪ್ರಕರಣ ದಾಖಲಿಸಲಾಗಿದೆ ಬಿಹಾರ ಸರ್ಕಾರ ಗುರುವಾರವಷ್ಟೇ ಪ್ರಕರಣವನ್ನು ಸಿಬಿಐಗೆ ವಹಿಸಿತ್ತು ಹೆಡ್ ರಾಷ್ವೀಯ ನೋಂದಣಿ ಕರಡು ನಾಳೆ ಪ್ರಕಟಗೊಳ್ಳುವ ಹಿನ್ನೆಲೆಯಲ್ಲಿ ಅಸ್ಲಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೊನೋವಾಲ್ ಇಂದು ಗುವಪತಿಯಲ್ಲಿ ಸರ್ವ ಪಕ್ಷ ಸಭೆ ನಡೆಸಿದರು ಎನ್ಸಿಆರ್ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಸರ್ಕಾರಕ್ಷೆ ಸಹಕಾರ ನೀಡಲಾಗುವುದು ಎಂದು ಪ್ರಮುಖ ರಾಜಕೀಯ ಪಕ್ಷಗಳು ಭರವಸೆ ನೀಡಿವೆ ಕರಡು ಶ್ರತಿಯಲ್ಲಿ ಹೆಸರು ಇಲ್ಲದವರಿಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಲಾಗುವುದು ಎಂದು ಸಭೆಯ ಬಳಿಕ ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ

ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ತಡೆಗೋಡೆಗೆ ಢಿಕ್ಕಿ ಹೊಡೆದ ಪರಿಣಾಮ ಒಂದೇ ಕುಟುಂಬದ ಐವರು ಮೃತಪಟ್ಲು ಮತ್ತೊಬ್ಬರು ಗಾಯಗೊಂಡಿರುವ ಫಟನೆ ತೆಲಂಗಾಣದ ಚಂತಾಪಲ್ಲಿ ಮಂಡಲ್ ಜಿಲ್ಲೆಯ ನರ್ಸಲಾಪಾಳ್ಗದ ಬಸ್ ನಿಲ್ದಾಣದಲ್ಲಿ ಇಂದು ಬೆಳಿಗ್ಗೆ ಫಟನೆ ಸಂಭವಿಸಿದೆ

ಪಾಕಿಸ್ತಾನದ ಅದಿಯಾಲ ಜೈಲ್ನಲ್ಲಿರುವ ಮಾಜಿ ಶ್ರಧಾನಿ ನವಾಜ್ ಷರೀಫ್ ಅವರು ಗಂಭೀರ ಷ್ಯದಯ ಸಂಬಂಧಿ ಖಾಯಿಲೆಗಳಿಂದ ಬಳಲುತ್ತಿರುವ ಹಿನ್ನೆಲೆಯಲ್ಲಿ ಅವರನ್ನು ಪಾಕಿಸ್ತಾನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಸ್ಥಳಾಂತರಿಸಲು ಪಾಕಿಸ್ತಾನದ ಹಂಗಾಮಿ ಸರ್ಕಾರ ನಿರ್ಧರಿಸಿದೆ

ಚೆನ್ನೈನ ಕಾವೇರಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಡಿಎಂಕೆ ಅಧ್ಯಕ್ಷ ಕರುಣಾನಿಧಿ ಅವರ ಆರೋಗ್ನ ಸ್ಲಿರವಾಗಿದೆ

ಅದೇ ವರ್ಷ ಬಿಟ್ಬರ್ಗರ್ ಓಪನ್ ಪಂದ್ಯದಲ್ಲಿ ರನ್ನರ್ ಅಪ್ ಆಗಿ ಹೊರಹೊಮ್ಬಿದ್ದರು

ಉತ್ತಮ ಆಡಳಿತ ಪ್ರತಿಯೊಬ್ಬ ಭಾರತೀಯನ ಹಕ್ಕು ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಸಾಮೂಹಿಕ ಜವಾಬ್ದಾರಿ ಆಕಾಶವಾಣಿಯ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ

ಮುಜಾಫರ್ಪುರ ಬಾಲಿಕಾ ಗೃಹದಲ್ಲಿ ಬಾಲಕಿಯರ ಮೇಲೆ ನಡೆದ ದೌರ್ಜನ್ಯ ಶ್ರಕರಣದ ತನಿಖೆ ಕೈಗೆತ್ತಿಕೊಂಡ ಸಿಬಿಐ

ರಾಷ್ಷೀಯ ನಾಗರಿಕ ನೋಂದಣಿ ಕರಡು ನಾಳೆ ಪ್ರಕಟಗೊಳ್ಳುವ ಹಿನ್ನೆಲೆಯಲ್ಲಿ ಅಸ್ಲಾಂ ಮುಖ್ಯಮಂತ್ರಿ ಸೊರಬಾನಂದ ಸೋನುವಾಲ್ ಅವರಿಂದ ಸರ್ವ ಪಕ್ಷ ಸಭೆ

ರಷ್ಣಾ ಓಪನ್ ಬ್ಯಾಡ್ಜಿಂಟನ್ ಟ್ರೋಫಿ ಗೆದ್ದ ಭಾರತದ ಸೌರಭ್ ವರ್ಮಾ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಕಾಯ